ಈ ಪಿನ್ನೆಲೆಯಲ್ಲಿ ಪಕ್ಷದಿಂದ ಹೊರಬರುವ ತೀರ್ಮಾನ ತೆಗೆದುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಈ ಮಧ್ಯೆ ಸಿಂಧಿಯಾ ಅವರನ್ನು ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಪಕ್ಷದಿಂದ ಉಚ್ಚಾಟಿಸಿರುವುದಾಗಿ ಕಾಂಗ್ರೆಸ್ ಹೇಳಿದೆ ಸಿಂಧಿಯಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನು ನಿನ್ನೆ ದೆಹಲಿಯಲ್ಲಿ ಭೇಟಿ ಮಾಡಿದರು

ಕಾಂಗ್ರೆಸ್ಗೆ ಸದ್ದ ಬಿಎಸ್ಪಿಯ ಇಬ್ಬರು ಸಮಾಜವಾದಿ ಪಕ್ಷದ ಒಬ್ಬರು ಹಾಗೂ ನಾಲ್ವರು ಪಕ್ಷೇತರರ ಬೆಂಬಲವಿದೆ ಈ ಮಧ್ಯೆ ಸಮಾಜವಾದಿ ಪಕ್ಷದ ಶಾಸಕ ಪಾಗೂ ಬಿಎಸ್ಪಿಯ ಓರ್ವ ಶಾಸಕ ಭೂಪಾಲ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌವ್ವಾಣ್ ಅವರನ್ನು ಭೇಟಿ ಮಾಡಿದರು ಭೇಟಿಯ ನಂತರ ಮಾತನಾಡಿದ ಚೌವ್ವಾಣ್ ಅವರು ಹೋಳಿ ಅಂಗವಾಗಿ ಶಾಸಕರು ತಮ್ನನ್ನು ಭೇಟಿಯಾಗಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಎಂದು ಹೇಳಿದ್ದಾರೆ ವಿವಿಧ ರಾಜ್ಯಗಳ ವಿಧಾನಸಭೆಗಳಿಂದ ರಾಜ್ಯಸಭೆಗೆ ನಡೆಯಲಿರುವ ದೈವಾರ್ಷಿಕ ಚುನಾವಣೆ ಓನ್ನಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗಾಗಿ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಕೇಂದ್ರ ಸಚಿವರಾದ ಅಮಿತ್ ಷಾ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ದೇಶದಲ್ಲಿ ಮತ್ತೆ ಹೊಸದಾಗಿ ಆರು ನೋವೆಲ್ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ

ಆದರೆ ಯಾವುದೇ ಸಾವು ಸಂಭವಿಸಿಲ್ಲ ಬೆಂಗಳೂರು ಹಾಗೂ ಮಣೆಯಲ್ಲಿ ಹೊಸ ಪ್ರಕರಣಗಳು ವರದಿಯಾಗಿವೆ ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯ ವಿಶೇಷ ಕಾರ್ಯದರ್ತಿ ಸಂಜೀವ್ ಕುಮಾರ್ ಕೊರೋನಾ ವೈರಸ್ ತಡೆಗೆ ಸರ್ಕಾರ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದ್ದು ಪ್ರತಿಯೊಂದು ಬೆಳವಣಿಗೆಯನ್ನು ನಿಕಟವಾಗಿ ಗಮನಿಸುತ್ತಿದೆ ಎಂದರು ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಅವರು ಕೇರಳ ರಾಜಸ್ತಾನ್ ತಮಿಳುನಾಡು ಮತ್ತು ಪಂಜಾಬ್ ರಾಜ್ಗಳನ್ನೊಳಗೊಂಡಂತೆ ವಿವಿಧ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಗ ಸಚಿವರ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದರು ಪ್ರಾನ್ಸ್ ಜರ್ಮನಿ ಮತ್ತು ಸ್ವೇನ್ ರಾಷ್ಷಗಳಿಗೆ ಇ ವೀಸಾ ಹಾಗೂ ಚಾಲ್ತಿಯಲ್ಲಿರುವ ವೀಸಾ ನೀಡುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ಲುಪಡಿಸಿದೆ

ಪ್ರಮುಖವಾಗಿ ಚೀನಾ ಇಟಲಿ ಇರಾನ್ ಕೊರಿಯಾ ಜಪಾನ್ ಫ್ರಾನ್ಸ್ ಸ್ತೇನ್ ಪಾಗೂ ಜರ್ಮನಿ ರಾಷ್ಟಗಳಿಗೆ ತೆರಳದಂತೆ ಸೂಚಿಸಿದೆ

ಪ್ರಯೋಗಾಲಯಗಳಿಂದ ತಮಗೆ ಸೋಂಕು ಇಲ್ಲವೆಂಬ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು ಎಂದು ಹೆಚ್ಚುವರಿ ನಿರ್ಬಂಧಗಳನ್ನು ವಿಧಿಸಿದೆ ಕೇಂದ್ರ ಆರೋಗ್ಗ ಸಚಿವಾಲಯ ಈ ಸಂಬಂಧ ಹೆಚ್ಚುವರಿ ಸೂಚನೆಗಳನ್ನು ನೀಡಿದ್ದು ಸೋಮವಾರ ಮಧ್ದರಾತ್ರಿಯಿಂದ ಇದು ಜಾರಿಗೆ ಬಂದಿದೆ ಇಟಲಿಯಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಭಾರತೀಯ ವಿದ್ಗಾರ್ಥಿಗಳಿಗೆ ಈ ಸಂಬಂಧ ಸೂಚನೆ ನೀಡಿದ್ಲು ಸೂಕ್ತ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವಂತೆ ಸೂಚಿಸಿದೆ

ಈ ತಿಂಗಳು ನಿಗದಿಯಾಗಿದ್ದ ಸರ್ಕಾರದ ಎಲ್ಲ ಸಾರ್ವಜನಿಕ ಸಮಾರಂಭಗಳನ್ನು ರದ್ದುಪಡಿಸಲಾಗಿದೆ ಸಿನಿಮಾ ಪಾಗೂ ಶಿಕ್ಷಣ ಸಂಸ್ಥೆಗಳ ಚಟುವಟಿಕೆಗಳನ್ನು ಈ ತಿಂಗಳ ಕೊನೆಯವರೆಗೆ ಬಂದ್ ಮಾಡಲಾಗಿದೆ

ಎಲ್ಲ ರೋಗಿಗಳ ಆರೋಗ್ಯ ಶ್ವಿತಿ ಸ್ವಿರವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಈ ಮಧ್ಯೆ

ಇರಾನ್ ನಿಂದ ಲೇಪ್ಗೆ ವಾಪಸ್ಸಾಗಿದ್ದ ಯಾತ್ರಿಯ ಸಾವು ಕೊರೊನಾ ವೈರಸ್ ಸೋಂಕಿನಿಂದಲ್ಲಾ ಎಂದು ಲಡಾಕ್ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಮಂಡಳಿ ಸಿಳಿಸಿದೆ

ಆತ ಮೋಸ್ಟೇಟ್ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ ಎಂದು ಲಡಾಕ್ ಕೇಂದ್ರಾಡಳಿತ ಪ್ರದೇಶದ ಆರೋಗ್ಡ ಆಯುಕ್ತ ರಿಗ್ವಿನ್ ಸಂಫೆಲ್ ತಿಳಿಸಿದ್ದಾರೆ

ಕೊರೋನಾ ಸೋಂಕು ತಡೆಗೆ ಮನ್ನೆಚ್ಚರಿಕೆ ಕ್ರಮವಾಗಿ ಸಂರಕ್ಷಿತ ಪ್ರದೇಶಗಳಿಗೆ ವಿದೇಶಿ ಪ್ರವಾಸಿಗರ ಪ್ರವೇಶನ್ನು ನಿರ್ಬಂಧಿಸಲಾಗಿದೆ ಹಾಗಾಗಿ ಪ್ರವಾಸಿಗರು ರಾಜ್ಯ ಪ್ರವೇಶಿಸಲಾಗುವುದಿಲ್ಲ ಎಂದು ಅರುಣಾಚಲ ಪ್ರದೇಶ ಸರ್ಕಾರ ತಿಳಿಸಿದೆ